ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಷ್ಲಿಕಲ್ ಫೈಬರ್ ಇಂಟರ್ನೆಟ್ ಸೇವೆಗಳನ್ನು ಉದ್ವಾಟಿಸಿದರು

ಗ್ರಾಮಗಳಲ್ಲೂ ಹೈಸ್ವೀಡ್ ಇಂಟರ್ನೆಚ್ ಸೌಲಭ್ಯ ಕಲ್ಪಿಸುವುದರೊಂದಿಗೆ ಗ್ರಾಮೀಣ ಜನರು ಸಬಲೀಕರಣಗೊಳ್ಳಲು ಅನುಕೂಲವಾಗಲಿದೆ ಡಿಜಿಟಲ್ ಸೇವೆಗಳ ಮೂಲಕ ಇ ಶಿಕ್ಷಣ ಇ ಕೃಷಿ ಟೆಲಿಮೆಡಿಸನ್ ಟೆಲಿ ಲಾ ಮತ್ತು ಇತರ ಸಾಮಾಜಿಕ ಭದ್ರತಾ ಯೋಜನೆಗಳು ದೇಶದ ಎಲ್ಲಾ ಪ್ರಜೆಗಳಿಗೆ ಬೆರಳ ತುದಿಯಲ್ಲೇ ದೊರೆಯುವಂತಾಗಲಿದೆ ಎಂದರು

ಜನರ ಓಡಾಟ ಮತ್ತು ಸರಕು ಸಾಗಣೆಗೆ ಇದರಿಂದ ಹೆಚ್ಚು ಅನುಕೂಲವಾಗಲಿದೆ ಮೂರು ಬೃಹತ್ ಸೇತುವೆಗಳನ್ನು ಉದ್ವಾಟಿಸುವುದರೊಂದಿಗೆ ಸೇತುವೆ ವಲಯದಲ್ಲೂ ಬಿಹಾರಕ್ಕೆ ಉತ್ತಮ ಸಂಪರ್ಕ ಸೌಲಭ್ನ ಹೆಚ್ಚಾಗಲಿದೆ ಎಂದು ಪ್ರಧಾನಿ ತಿಳಿಸಿದರು ಸಂಸತ್ನನಲ್ಲಿ ಅಂಗೀಕರಿಸಲಾಗಿರುವ ಕೃಷಿ ಮಸೂದೆಗಳಿಂದ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಲಿವೆ ಎಂದ ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು ಭಾರತದ ಕೃಷಿ ವಲಯ ತಂತ್ರಜ್ವಾನ ಹಾಗೂ ರಚನಾತ್ಮಕ ರೀತಿಯಲ್ಲಿ ಮೇಲ್ದರ್ಜೆಗೆ ಏರುವ ಅಗತ್ಲವಿದೆ ಈ ಮಸೂದೆಗಳಿಂದ ಉತ್ತಮ ಯಂತ್ರೋಪಕರಣಗಳನ್ನು ಬಳಕೆ ಮಾಡುವ ಮೂಲಕ ರೈತರು ತಮ್ಮ ಇಳುವರಿಯನ್ನು ಹೆಚ್ಚಿಸಿಕೊಳ್ಳಲು ದಾರಿಯಾಗಲಿದೆ ಎಂದರು ಕೃಷಿ ಉತ್ತನ್ನಗಳ ಮಾರಾಟ ವಿಚಾರದಲ್ಲಿ ಮಧ್ಯವರ್ತಿಗಳ ಹಾವಳಿ ತಡೆಯುವುದು ಅಗತ್ಯವಿದೆ ಹಲವು ದಶಕಗಳಿಂದ ಮಧ್ಯವರ್ತಿಗಳ ಹಾವಳಿಯಿಂದ ರೈತರು ನಲುಗಿ ಹೋಗಿದ್ದಾರೆ ಎಂದ ಅವರು ಕನಿಷ್ನ ಬೆಂಬಲಬೆಲೆ ವ್ಲವಸ್ಥೆ ಅಬಾಧಿತವಾಗಿ ಮುಂದುವರೆಯಲಿದೆ ಎಂದು ಪುನರುಚ್ಚರಿಸಿದರು

ಇದಕ್ಕೂ ಮುನ್ನ ಮಸೂದೆ ಕುರಿತ ಚರ್ಚೆಗೆ ಉತ್ತರಿಸಿದ ಕೇಂದ್ರ ಗೃಹಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ವಿದೇಶಿ ನಿಧಿಗಳ ಬಳಕೆಯಿಂದ ಸಾಮಾಜಿಕ ಸ್ವಾಸ್ಟ್ಹಕ್ಕೆ ಧಕ್ಷೆ ಅಥವಾ ಆಂತರಿಕ ಭದ್ರತೆಗೆ ಅಡಚಣೆ ಉಂಟಾಗದಂತೆ ಎಚ್ಚರ ವಹಿಸಲು ಮಸೂದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಎಂದರು ವಿದೇಶಿ ಕೊಡುಗೆಗಳ ವ್ಲವಹಾರ ಮತ್ತು ಅವುಗಳ ಬಳಕೆ ಅತ್ಯಂತ ಪಾರದರ್ಶಕವಾಗಿರಲು ಈ ಕಾನೂನು ಸಹಕಾರಿಯಾಗಲಿದೆ ಎಂದರು

ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಧೇಯಕಗಳನ್ನು ಅಂಗೀಕರಿಸುವ ಸಂದರ್ಭದಲ್ಲಿ ಉಪಸಭಾಪತಿ ಹರಿವಂಶ ನಾರಾಯಣ್ ಸಿಂಗ್ ಅವರ ಮೇಲೆ ನಿಯಮಾವಳಿ ಮಸ್ತಕವನ್ನು ಹರಿದು ಹಾಕಿ ಅವರತ್ತ ಎಸೆದು ದುರ್ವತನೆ ತೋರಿದ ಸದಸ್ಯರನ್ನು ಅಮಾನತು ಮಾಡುತ್ತಿರುವುದಾಗಿ ಸಭಾಪತಿ ಎಂ ವೆಂಕಯ್ಯನಾಯ್ದು ತಿಳಿಸಿದ್ದಾರೆ ಇಂದು ಬೆಳಗ್ಗೆ ರಾಜ್ಯಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಪತಿ ಎಂ

ಕಾಂಗ್ರೆಸ್ನ ರಾಜೀವ್ ಸತಾವೊ ರಿಪುನ್ ಬೋರಾ ಹಾಗೂ ನಜೀರ್ ಹುಸೇನ್ ಟಿ ಎಂ ಸಿಯ ಡೆರೆಕ್ ಒಬ್ರೇನ್ ಸಿಪಿಐನ ಕೆ

ಮುರಳೀಧರನ್ ಮಂಡಿಸಿದ ನಿರ್ಣಯವನ್ನು ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು

ಪೂರ್ವ ಲಡಾಕ್ನಲ್ಲಿ ವಾಸ್ತವಿಕ ಗಡಿ ರೇಖೆ ಬಳಿ ಚೀನಾಕ್ಕೆ ಸೇರಿದ ಪ್ರದೇಶವಾದ ಮೊಲ್ನೊದಲ್ಲಿ ಭಾರತ ಚೀನಾ ಗಡಿ ಬಿಕ್ಕಟ್ನು ಇತ್ತರ್ಥಕ್ಕೆ ಇಂದು ಬೆಳಿಗ್ಗೆ ಉಭಯ ದೇಶಗಳ ಸೇನಾ ಕಮಾಂಡರ್ ಮಟ್ಟದ ಸಭೆ ನಡೆಯಿತು

ಜೈಶಂಕರ್ ಮತ್ತು ವಾಂಗ್ ಯಿ ನಡುವೆ ನಡೆದ ಸಭೆಯಲ್ಲಿ ಗಡಿ ಬಿಕ್ಕಟ್ಟನ್ನು ಮಾತುಕತೆ ಮೂಲಕ ಪರಿಹರಿಸಿಕೊಳ್ಳಲು ನಿರ್ಧರಿಸಲಾಗಿದೆ ರಾಜ್ಞಸಭೆಯ ಕಲಾಪಗಳಿಗೆ ನಿನ್ನೆ ಅಡ್ಡಿಪಡಿಸಿದ ಪ್ರತಿಪಕ್ಷಗಳ ಸದಸ್ನರ ಧೋರಣೆಯನ್ನು ಸಂಸದೀಯ ವ್ನವಹಾರಗಳ ಖಾತೆ ಸಚಿವ ಪ್ರಹ್ನಾದ್ ಜೋಷಿ ಟೀಕಿಸಿದರು ಸಂಸತ್ ಭವನದ ಮುಂಭಾಗದಲ್ಲಿಂದು ಸುಧ್ನಿಗಾರರೊಂದಿಗೆ ಮಾತನಾಡಿದ ಜೋಷಿಯವರು ಕಲಾಪಗಳಿಗೆ ಅಡ್ಡಿಪಡಿಸಿದ ಸದಸ್ತರ ಹೆಸರನ್ನು ಸಭಾಪತಿಯವರು ಸೂಚಿಸಿದ ಕೂಡಲೇ ಅವರು ಸದನದಿಂದ ಹೊರ ನಡೆಯಬೇಕಾಗಿತ್ತು

ಈ ನಡುವೆ ಸದನದಿಂದ ಅಮಾನತುಗೊಂಡಿರುವ ಸದಸ್ಲರ ಜೊತೆಗೆ ಕಾಂಗ್ರೆಸ್ ಟಿಎಂಸಿ ಎಸ್ ಪಿ ಎಡಪಕ್ಷ ಟಿಆರ್ಎಸ್ ಡಿಎಂಕೆ ಮತ್ತಿತರ ಪಕ್ಷಗಳ ಸದಸ್ನರು ಸಂಸತ್ ಭವನದ ಆವರಣದಲ್ಲಿರುವ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಬದರು ಸಂಸದರನ್ನು ಅಮಾನತುಗೊಳಿಸಿರುವ ಕ್ರಮವನ್ನು ಪ್ರತಿಭಟನಾ ನಿರತ ಸದಸ್ನರು ಟೀಕಿಸಿದರು

ಭಿವಂಡಿಯ ಧಮನ್ಕರ್ ನಾಕಾ ಸಮೀಪ ಮೂರಂತ್ರಿನ ಕಟ್ಟಡ ಕುಸಿದು ಬಿದ್ಲಿತು ರಕ್ಷಣಾ ಕಾರ್ಯ ಭರದಿಂದ ಸಾಗುತ್ತಿದೆ

ಕೊರೊನಾ ಸೋಂಕು ಹರಡಂತೆ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಶ್ರವಾಸಿಗರು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಲಾಗಿದೆ

ಸಾಮೂಹಿಕ ಭಾಯಾಚಿತ್ರಗಳನ್ನು ತೆಗೆಯಲು ಅವಕಾಶವಿರುವುದಿಲ್ಲ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವವರಿಗೆ ಸ್ವಳದಲ್ಲೇ ಟಕೆಟ್ ನೀಡುವ ವ್ಹವಸ್ಥೆ ಇರುವುದಿಲ್ಲ ಬದಲಿಗೆ ಪ್ರವಾಸಿಗರು ಮುಂಗಡ ಆನ್ಲೈನ್ ಟಕೆಟ್ಗಳನ್ನು ಕಾಯ್ದಿರಿಸಬೇಕಾಗಿದೆ

ಇಡೀ ವಿಶ್ವದಲ್ಲೇ ಮೊದಲ ಸ್ವಾನಕ್ಕೆ ಏರುವ ಭೂಮಿಕೆ ಸಿದ್ದವಾಗುತ್ತಿದೆ ಎಂದು ತಿಳಿಸಿದರು

ಉಭಯ ಸದನಗಳು ಇಂದು ಬೆಳಗ್ಗೆ ಸಮಾವೇಶಗೊಂಡಾಗ ಇತ್ತೀಚೆಗೆ ಆಗಲಿದ ಗಣ್ಣರಿಗೆ ಭಾವರ್ಷೂರ್ಣ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ವಿಧಾನಸಭೆ ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸ್ವೀಕರ್ ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಇತ್ತೀಚೆಗೆ ಅಗಲಿದ ಮಾಜಿ ರಾಷ್ಟಪತಿ ಪ್ರಣವ್ ಮುಖರ್ಜಿ ರಾಜ್ಯಸಭಾ ಸದಸ್ಯ ಅಶೋಕ್ ಗಸ್ತಿ ಹಾಲಿ ಶಾಸಕ ಬಿ ಸತ್ಹನಾರಾಯಣ ಕೇಂದ್ರದ ಮಾಜಿ ಸಚಿವ ಎಂ

ರಾಜಶೇಖರನ್ ಸಂಗೀತ ಕ್ಷೇತ್ರದ ದಿಗ್ಗಜ್ಜರಾದ ಶ್ಯಾಮಲ ಜಿ ಭಾವೆ ಪಂಡಿತ್ ಜಸ್ರಾಜ್ ಯಕ್ಷಗಾನ ಕಲಾವಿದ ಗಜಾನನ ಭಟ್ ಯಡನೀರು ಮಠದ ಕೇಶವಾನಂದ ಭಾರತೀ ಸ್ನಾಮೀಜಿ ನಿತ್ಲೋತ್ವವದ ಕವಿ ಡಾ

ಎಸ್ ನಿಸಾರ್ ಅಹಮ್ನದ್ ಲಡಾಖ್ ಗಡಿಯಲ್ಲಿ ಹುತಾತ್ಸರಾದ ಭಾರತೀಯ ಯೋಧರು ಮತ್ತು ಕೊರೋನಾದಿಂದ ಮೃತಪಟ್ಟವರಿಗಾಗಿ ಸಂತಾಪ ನಿರ್ಣಯ ಮಂಡಿಸಿದರು ನಂತರ ಸಂತಾಪ ನಿರ್ಣಯ ಬೆಂಬಲಿಸಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿರೋಧಪಕ್ಷದ ನಾಯಕ ಸಿದ್ದರಾಮಯ್ಯ ಮತ್ತಿತರರು ಮಾತನಾಡಿ ಮೃತರು ನಾಡು ನುಡಿಗೆ ಸಲ್ಲಿಸಿದ ಸೇವೆಯನ್ನು ಸ್ಪರಿಸಿದರು ನಂತರ ಸದನ ಮೃತರ ಗೌರವಾರ್ಥ ಒಂದು ನಿಮಿಷ ಮೌನ ಆಚರಿಸಿ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು